ಫ್ರಾನ್ಸ್ ಯುನ್ವೆಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಬಹರೇನ್ ರಾಷ್ಟಗಳ ಭೇಟಿಗಾಗಿ ದೆಹಲಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಪ್ರಯಾಣ ಆರಂಭ

ಕಾಶ್ಟೀರ ವಿವಾದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ವಿಚಾರ ಎಂದು ಫ್ರಾನ್ಸ್ ಹೇಳಿಕೆ

ಬರುವ ದಿಸೆಂಬರ್ನಿಂದ ಎಲ್ಲ ವಾಹನಗಳಿಗೆ ಫಾಸ್ಟ್ಟ್ಯಾಗ್ ಕಡ್ಡಾಯಕ್ಕೆ ಕೇಂದ್ರ ಸರ್ಕಾರ ಕ್ರಮ

ಭಾರತ ವೆಸ್ಟ್ಇಂಡೀಸ್ ನದುವೆ ಆಂಟಿಗುವಾದಲ್ಲಿಂದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪ್ರಥಮ ಪಂದ್ಯ

ಐಎನ್ಎಕ್ಸ್ ಮಾಧ್ಯಮ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ಕಾಂಗ್ರೆಸ್ ನಾಯಕ ಕೇಂದ್ರದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಅವರನ್ನು ಸಿಬಿಐ ನಿನ್ನೆ ರಾತ್ರಿ ಬಂಧಿಸಿದೆ ನವದೆಹಲಿಯ ಜೋರ್ಬಾಗ್ನಲ್ಲಿನ ನಿವಾಸದಿಂದ ಚಿದಂಬರಂ ಅವರನ್ನು ತನಿಖಾ ಸಂಸ್ಥೆ ತನ್ನ ವಶಕ್ಕೆ ತೆಗೆದುಕೊಂಡಿತು ಬಂಧನದ ನಂತರ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಇರಿಸಲಾಗಿರುವ ಚಿದಂಬರಂ ಅವರನ್ನು ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುವುದು ದೆಹಲಿ ಹೈಕೋರ್ಟ್ ಮಂಗಳವಾರ ಚಿದಂಬರಂ ಅವರಿಗೆ ನಿರೀಕ್ಷಣಾ ಜಾಮೀನು ನಿರಾಕರಿಸಿ ತರುವಾಯ ಅವರು ನಾಪತ್ತೆಯಾಗಿದ್ದರು ಆದರೆ ನಿನ್ನೆ ಸಂಜೆ ಅವರು ಕಾಂಗ್ರೆಸ್ ಕೇಂದ್ರ ಕಚೇರಿಯಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ದಿಧೀರ್ ಪ್ರತ್ಯಕ್ಷರಾಗಿದ್ದರು ಕಾನೂನು ಪ್ರಕ್ರಿಯೆಯಿಂದ ತಪ್ಸಿಸಿಕೊಳ್ಳುವ ಪ್ರಯತ್ನ ಕುರಿತ ಆರೋಪಕ್ಕೆ ಉತ್ತರಿಸಿದ ಅವರು ತಾವು ಕಳೆದ ರಾತ್ರಿ ತಮ್ಮ ವಕೀಲರೊಂದಿಗೆ ಜಾಮೀನು ಅರ್ಜಿಯನ್ನು ಸಿದ್ದಪಡಿಸುತಿದ್ದುದಾಗಿ ತಿಳಿಸಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಸಂಯುಕ್ತ ಅರಬ್ ಎಮಿರೇಟ್ಸ್ ಮತ್ತು ಬಹ್ರೇನ್ ರಾಷ್ಟ್ಮಗಳ ಭೇಟಿಗಾಗಿ ಇಂದು ದೆಹಲಿಯಿಂದ ಪ್ರಯಾಣ ಬೆಳೆಸಿದರು ಮೊದಲ ಚರಣದಲ್ಲಿ ಅವರು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರಾನ್ ಅವರನ್ನು ಪ್ಯಾರಿಸ್ನಲ್ಲಿ ಭೇಟಿಯಾಗಿ ವ್ಯಾಪಾರ ಭದ್ರತೆ ಇಂಧನ ಸುರಕ್ಷತೆ ಭಯೋತ್ಪಾದನೆ ನಿಗ್ರಹ ಹಾಗೂ ಭಾರತ ಪೆಸಿಫಿಕ್ ಸಾಗರ ಸಹಕಾರ ಕುರಿತು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ

ಫ್ರಾನ್ಸ್ನಲ್ಲಿರುವ ಭಾರತದ ರಾಯಭಾರಿ ವಿನಯ್ ಮೋಹನ್ ಕವಾತ್ರ ಆಕಾಶವಾಣಿಯೊಂದಿಗೆ ಮಾತನಾಡಿ ಪ್ರಧಾನಮಂತ್ರಿಯವರ ಭೇಟಿ ಅತ್ಯಂತ ನಿರ್ಣಾಯಕ ಸಮಯದಲ್ಲಿ ನಡೆಯುತ್ತಿದ್ದು ಇದು ಉಭಯ ದೇಶಗಳ ನಡುವೆ ಹಲವಾರು ಕ್ಷೇತ್ರಗಳಲ್ಲಿ ಸಹಕಾರವನ್ನು ಉತ್ತೇಜಿಸುವುದು ಎಂದು ತಿಳಿಸಿದ್ದಾರೆ ಫ್ರಾನ್ಸ್ ಸಂಯುಕ್ತ ಅರಬ್ ಎಮಿರೇಟ್ಸ್ ಮತ್ತು ಬೆಹರೇನ್ ರಾಷ್ಟಗಳಿಗೆ ತಾವು ನೀಡುತ್ತಿರುವ ಭೇಟಿಯಿಂದ ನಮ್ಮ ಮೂರು ಮಿತ್ರರಾಷ್ಟಗಳೊಂದಿಗೆ ಭಾರತದ ಬಾಂಧವ್ಯ ಮತ್ತಷ್ಟು ಬಲಗೊಳ್ಳಲಿದ್ದು ಹೊಸ ಕ್ವೇತ್ರಗಳ ಸಹಕಾರದ ಶೋಧನೆಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ

ಈ ಭೇಟಿಯ ವೇಳೆ ಯುಎಇ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಗೌರವವಾದ ಅರ್ಡರ್ ಆಫ್ ಜ್ವೆಯದ್ ಸ್ಸೀಕರಿಸುತ್ತಿರುವುದು ತಮಗೆ ಗೌರವದ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದ್ಗಾರೆ ಬಹರೇನ್ ದೇಶಕ್ಕೆ ತಾವು ನೀಡುತ್ತಿರುವ ಭೇಟಿ ಭಾರತದ ಪ್ರಧಾನಿಯೊಬ್ಬರ ಪ್ರಥಮ ಭೇಟಿಯಾಗಿದೆ ಎಂದು ಮೋದಿ ತಿಳಿಸಿದ್ದಾರೆ ಅಲ್ಲಿನ ಪ್ರಧಾನಮಂತಿ ಘನತೆವೆತ್ನ ದೊರೆ ಶೇಖ್ ಕಲೀಫಾ ಬಿನ್ ಸಲ್ಮಾನ್ ಅಲ್ ಕಲೀಫಾ ಹಾಗೂ ಬಹರೇನ್ ದೊರೆ ಶೇಖ್ ಹಮದ್ ಬಿನ್ ಇಸಾ ಅಲ್ ಕಲೀಫಾ ಅವರನ್ನು ಭೇಟಿ ಮಾಡಲು ತಾವು ಎದುರು ನೋಡುತ್ತಿರುವುದಾಗಿ ಮೋದಿ ತಿಳಿಸಿದ್ದಾರೆ

ಕೆಲವು ಖಾಸಗಿ ಶಾಲೆಗಳು ಕೂಡ ಕಣಿವೆಯಲ್ಲಿ ಎಂದಿನಂತೆ ಕಾರ್ಯಾರಂಭ ಮಾದಿವೆ ಎಂದು ಸಮಾಚಾರ ಮತ್ತು ಸಾರ್ವಜನಿಕ ಸಂಪರ್ಕ ನಿರ್ದೇಶಕ ಡಾ

ಕಾಶ್ಮೀರದಲ್ಲಿ ಬ್ಯಾಂಕುಗಳು ಮತ್ತು ಆಸ್ಪತ್ರೆಗಳು ಸಹ ಎಂದಿನಂತೆ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ತಿಳಿಸಿದ್ದಾರೆ ಜಮ್ಮು ಕಾಶ್ಮೀರದ ರಾಜ್ಯಪಾಲ ಸತ್ಯಪಾಲ್ ಮಲ್ಲಿಕ್ ಜಮ್ಮು ಕಾಶ್ಮೀರ ಹಾಗೂ ಲಡಾಕ್ನ ಕಾನೂನು ಮತ್ತು ಸುವ್ಯವಸ್ದೆ ಪರಿಸ್ಥಿತಿಯ ಪರಾಮರ್ಶೆ ನಡೆಸಿದ್ದಾರೆ ಕಣಿವೆಯಲ್ಲಿ ಶಾಂತಿ ಮತ್ತು ಸಹಜಸ್ಥಿತಿಯ ಖಾತ್ರಿಗಾಗಿ ನಿರಂತರವಾಗಿ ಎಚ್ಚರದಿಂದಿರುವಂತೆ ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ರಾಜಭವನದಲ್ಲಿ ನಿನ್ನೆ ಸಂಜೆ ನಡೆದ ಸಭೆಯಲ್ಲಿ ಜಮ್ಮು ಕಾಶ್ಮೀರ ಮತ್ತು ಲಡಾಕ್ನ ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತಾ ಪರಿಸ್ಥಿತಿಗಳ ಕುರಿತಂತೆ ಅವರು ಅವಲೋಕನ ನಡೆಸಿದರು ಸಿಂಧು ನದಿ ನೀರಿನ ಒಪ್ಪಂದಂತೆ ಭಾರತದ ಪಾಲಿನ ನೀರು ಪಾಕಿಸ್ತಾನಕ್ಕೆ ಹರಿಯದಂತೆ ಆದ್ಯತೆಯ ಮೇಲೆ ಭಾರತ ಸರ್ಕಾರ ಕಾರ್ಯೋನ್ಮುಖವಾಗಿದೆ ಎಂದು ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರಸಿಂಗ್ ಶೆಖಾವತ್ ತಿಳಿಸಿದ್ದಾರೆ ಮುಂಬೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತ ಸರ್ಕಾರ ಜಲಶಾಸ್ತ್ರ ಮತ್ತು ತಾಂತ್ರಿಕ ಸಾಧ್ಯತೆಗಳ ಅಧ್ಯಯನ ನಡೆಸುತ್ತಿದ್ದು ನದಿಯ ಹೆಚ್ಚುವರಿ ನೀರು ಭಾರತದ ರೈತರ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಬಳಕೆಗೆ ಲಭ್ಯವಾಗುವುದನ್ನು ಖಚಿತಪಡಿಸಿಕೊಳ್ಳಲಾಗುವುದೆಂದು ಹೇಳಿದರು

ಆಂತರಿಕ ವಹಿವಾಟಿನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಖಚಿತ ಮಾಹಿತಿ ನೀಡುವ ಮಾಹಿತಿದಾರರಿಗೆ ಒಂದು ಕೋಟಿ ರೂಪಾಯಿಗಳವರೆಗೆ ಬಹುಮಾನ ನೀಡುವುದಾಗಿ ಭಾರತೀಯ ಭದ್ರತೆಗಳು ಮತ್ತು ವಿನಿಮಯ ಮಂದಳಿ ಸೆಬಿ ಪ್ರಕಟಿಸಿದೆ ಇದು ನಿನ್ನೆ ಸೆಬಿ ಮಂಡಳಿ ಅನುಮೋದಿಸಿದ ಆಂತರಿಕ ವಹಿವಾಟು ನಿಯಂತ್ರಣ ನಿಷೇಧ ನಿಯಮಗಳಡಿಯಲ್ಲಿ ಹೊಸ ಮಾಹಿತಿದಾರರ ವ್ಯವಸ್ಥೆ ಕುರಿತ ಸವಿವರವಾದ ನಿಯಮಗಳ ಭಾಗವಾಗಿದೆ ತನಿಖೆಯಲ್ಲಿ ಸಹಕಾರಕ್ಕೆ ಪ್ರತಿಯಾಗಿ ಸಣ್ಣ ತಪ್ಪುಗಳಿಗೆ ಸಂಭವನೀಯ ಕ್ಷಮಾದಾನ ಅಥವಾ ಇತ್ಯರ್ಥದ ಮಾನದಂಡಗಳನ್ನು ಸಹ ಇದು ಪ್ರಸ್ತಾಪಿಸುತ್ತದೆ ಈ ರೀತಿ ಮಾಹಿತಿ ನೀಡುವವರ ಸಂರಕ್ಷಣೆಗೆ ಕಚೇರಿಯನ್ನೂ ಸೆಬಿ ತೆರೆಯಲಿದ್ದು ಇದು ಬಹಿರಂಗಪಡಿಸುವಿಕೆಯ ನಮೂನೆಯ ಸ್ಲೀಕ್ಪತಿ ನೋಂದಣಿ ಮತ್ತು ಸಂಸ್ನ ರಣೆಗೆ ಮತ್ತು ಅದರ ಸತ್ಯಾಸತ್ಯತೆಯನ್ನು ಖಚಿತಪದಿಸಿಕೊಳ್ಳಲು ಜವಾಬ್ದಾರವಾಗಿರುತ್ತದೆ

ಬರುವ ದಿಸೆಂಬರ್ನಿಂದ ಎಲ್ಲ ವಾಹನಗಳಿಗೆ ಫಾಸ್ಟ್ನಾಗ್ಸ್ ಕಡ್ವಾಯಗೊಳಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಪ್ರಕಟಿಸಿದ್ದಾರೆ

ಫಾಸ್ಟ್ಗಾಗ್ಗಳಿಗೆ ಮರು ಹಣ ಪೂರಣ ಮಾಡಬಹುದಾಗಿದ್ದು ಟೋಲ್ಗಳಲ್ಲಿ ವಾಹನಗಳು ಸಾಗಿದ ತರುವಾಯ ಸ್ವಯಂಚಾಲಿತವಾಗಿ ಶುಲ್ಕ ಕಡಿತಗೊಳ್ಳುತ್ತದೆ ಇದರಿಂದ ವಾಹನಗಳ ತಡೆರಹಿತ ಸಂಚಾರಕ್ಕೆ ಅನುಕೂಲವಾಗಲಿದೆ ಫಾಸ್ಟ್ಗ್ಗಳು ರೇಡಿಯೋ ತರಂಗಾಂತರ ಗುರುತಿಸುವಿಕೆ ಆರ್ಎಫ್ಐಡಿ ತಂತ್ರಜ್ಞಾನ ಒಳಗೊಂಡಿದ್ದು ಅದಕ್ಕೆ ಸಂಪರ್ಕ ಹೊಂದಿದ ಪೂರ್ವ ಪಾವತಿಯ ಮೂಲಕ ಟೋಲ್ ಶುಲ್ಕವನ್ನು ಪಾವತಿ ಮಾದುತ್ತದೆ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಇಎಸ್ಐ ಆಸ್ಪತ್ರೆಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ತಿಳಿಸಿದ್ದಾರೆ

ಮುಂದಿನ ತಿಂಗಳು ಒಂದನೇ ತಾರೀಖಿನಿಂದ ಈ ಹೊಸ ಎಚ್ಚರಿಕೆಗಳು ಜಾರಿಗೆ ಬರಲಿವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ

ಆಂಟಿಗುವಾದ ನಾರ್ಥ್ಸೌಂಡ್ನಲ್ಲಿ ಇಂದು ವಿಶ್ವ ಕ್ರಿಕೆಟ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ವೆಸ್ಟ್ಇಂಡೀಸ್ ನಡುವೆ ಆರಂಭಿಕ ಪಂದ್ಯ ನಡೆಯಲಿದೆ

ಆಕಾಶವಾಣಿ ಪಂದ್ಯದ ವೀಕ್ಷಕ ವಿವರಣೆಯನ್ನು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಪ್ರಸಾರ ಮಾಡಲಿದೆ ಕಾಶ್ಮೀರ ವಿಷಯ ಭಾರತ ಮತ್ತು ಪಾಕಿಸ್ತಾನ ನಡುವಿನ ದ್ವಿಪಕ್ಷೀಯ ವಿಚಾರವಾಗಿದ್ದು ಉಭಯ ರಾಷ್ಟಗಳು ಮಾತುಕತೆಯ ಮೂಲಕ ವಿವಾದವನ್ನು ಬಗೆಹರಿಸಿಕೊಳ್ಳಬೇಕು ಎಂದು ಫ್ರಾನ್ಸ್ ಹೇಳಿದೆ